ನಂತರ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿಯವರು ರೈತರು ತಮ್ನ ಉತ್ಪನ್ನಗಳನ್ನು ದೇಶದ ಯಾವುದೇ ಮಾರುಕಟ್ಲೆಯಲ್ಲಿ ಉತ್ತಮ ಬೆಲೆಗೆ ಮಾರಾಟ ಮಾಡಲು ಹೊಸ ಕೃಷಿ ನೀತಿ ಅನುಕೂಲ ಕಲ್ಪಿಸಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ರೈತರೊಂದಿಗೆ ಮಾತುಕತೆಗೆ ಸಿದ್ದವಾಗಿದೆ ರೈತರಿಗಾಗಿ ಆತ್ಸನಿರ್ಭರ ಭಾರತ ಯೋಜನೆಯಡಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಅವರು ಹೇಳಿದರು ಕೃಷಿ ಕ್ಷೇತ್ರದ ಸುಧಾರಣಾ ಸಂದರ್ಭದಲ್ಲಿ ಕೆಲವು ಸಂಘಟನೆಗಳು ವಿರೋಧ ವ್ವಕ್ತಪಡಿಸುತ್ತಿವೆ ರೈತ ಸಮುದಾಯದಲ್ಲಿ ಗೊಂದಲ ಸ್ಟಷ್ಲಿಸುವ ಪ್ರಯತ್ನ ನಡೆದಿರುವುದು ದುರದೃಷ್ಷಕರ ಎಂದು ಮೋದಿ ಹೇಳಿದರು ರೈತರಿಗೆ ತಮ್ನ ಉತ್ತನ್ನಗಳಗೆ ಉತ್ತಮ ದರ ದೊರೆಯುವ ವ್ಯವಸ್ಥೆಯನ್ನು ಕಲ್ಪಿಸಲು ಕೇಂದ್ರ ಸರ್ಕಾರ ನೂತನ ಕಾನೂನನ್ನು ಜಾರಿಗೆ ತಂದಿದೆ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಇದು ಸಹಾಯವಾಗಲಿದೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವ ಉದ್ದೇಶದಿಂದ ಕೃಷಿ ನೀತಿ ರೈತ ಸಮುದಾಯಕ್ಷೆ ಸಹಕಾರಿಯಾಗಲಿದೆ ಪ್ರಯಾಗ್ರಾಜ್ ಮತ್ತು ವಾರಾಣಸಿ ನಡುವೆ ಒಂದು ಗಂಟೆಯೊಳಗೆ ನಿಗದಿತ ಪ್ರದೇಶ ತಲುಪಲು ಈ ಮಾರ್ಗ ಸಹಕಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಕಾರ್ತಿಕ ಮಾಸದ ಹುಣ್ಣೆಮೆಯ ದಿನ ಶ್ರದ್ದಾ ಭಕ್ತಿಗಳಿಂದ ದೀಪದ ಉತ್ಸವವನ್ನು ಆಚರಿಸಲಾಗುತ್ತದೆ

ವಿಶ್ವವಿಖ್ಯಾತ ದೇವ್ ದೀಪಾವಳಿ ಉತ್ಸವದಲ್ಲಿ ಪಾಲ್ಗೊಳ್ಳಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ತಮ್ಮ ಲೋಕಸಭಾ ಕ್ಷೇತ್ರ ವಾರಾಣಸಿಗೆ ಭೇಟ ನೀಡಿ ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರೊಂದಿಗೆ ಮಾತುಕತೆ ನಡೆಸಲು ಸರ್ಕಾರ ಸಿದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಹೇಳಿದ್ದಾರೆ

ರೈತರ ಪ್ರತಿಯೊಂದು ಸಮಸ್ನೆ ಬೇಡಿಕೆಗಳ ಬಗ್ಗೆ ಚರ್ಚೆ ನಡೆಸಲು ಸರ್ಕಾರ ಸಿದ್ದವಾಗಿದೆ ಎಂದು ಗ್ರಹ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಕೃಷಿ ಸುಧಾರಣೆಗಳ ಬಗ್ಗೆ ತಮ್ಮ ಸಂದೇಶಗಳನ್ನು ಹರಡಬಾರದು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಮನವಿ ಮಾಡಿದ್ದಾರೆ ಪಂಜಾಬ್ನ ರೈತರು ಈ ವರ್ಷ ಕಳೆದ ವರ್ಷಕ್ಕಿಂತ ಭತ್ತವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ದಾರೆ ಕನಿಷ್ಠ ಬೆಂಬಲ ಬೆಲೆ ಜಾರಿಯಲ್ಲಿದ್ದು ಸಾಂಪ್ರದಾಯಿಕ ಮಾರುಕಟ್ಟೆಗಳೂ ಕೂಡ ಕಾರ್ಯಾಚರಣೆ ನಡೆಸುತ್ತಿವೆ ಎಂದು ಅವರು ಹೇಳಿದ್ದಾರೆ ರೈತರಿಂದ ಕನಿಷ್ನ ಬೆಂಬಲ ಬೆಲೆಯಲ್ಲಿ ಉತ್ಪನ್ನಗಳನ್ನು ಖರೀದಿಸುವ ಪ್ರಕ್ರಿಯೆ ಮುಂದುವರಿದಿದೆ ಎಂದು ಸಚಿವರು ತಿಳಿಸಿದ್ದಾರೆ

ಗ್ರಾಮ ಪಂಚಾಯಿತಿ ಚುನಾವಣೆ ಎರಡು ಹಂತದಲ್ಲಿ ನಡೆಯಲಿದೆ

ಬಸವರಾಜು ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ನಡೆಯಲಿದೆ ಎಂದು ಅವರು ಹೇಳಿದರು

ವೆಂಕಯ್ಯನಾಯ್ದ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಸಂಘಟನೆಯ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಭಾರತ ಹೊಂದಿದ ನಂತರ ಇದೇ ಮೊದಲ ಬಾರಿಗೆ ಪೂರ್ಣ ಮಟ್ಟದ ಕೃಂಗಸಭೆಯನ್ನು ಭಾರತ ಆಯೋಜಿಸಿದೆ ಈ ಶೃಂಗ ಸಭೆಯಲ್ಲಿ ವಿಶೇಷವಾಗಿ ವ್ಯಾಪಾರ ಹಾಗೂ ಆರ್ಥಿಕ ಕಾರ್ಯಸೂಚಿಗಳ ಬಗ್ಗೆ ಚರ್ಚಿಸಲಾಯಿತು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಶಾಂತಿ ಭದ್ರತೆ ವ್ಯಾಪಾರ ಆರ್ಥಿಕತೆ ಮತ್ತು ಸಂಸ್ಕೃತಿ ವಲಯಗಳಲ್ಲಿ ಸಹಕಾರ ಉತ್ತೇಜನಕ್ಕೆ ಶಾಂಘೈ ಸಹಕಾರ ಸಂಘಟನೆ ಅತಿ ಮುಖ್ಯವಾದ ಪ್ರಾದೇಶಿಕ ಸಂಘಟನೆಯಾಗಿದೆ ಈ ಸಂಘಟನೆಯಲ್ಲಿ ಕ್ರಿಯಾಶೀಲ ಸಕಾರಾತ್ಸಕ ಮತ್ತು ರಚನಾತ್ಸಕ ಪಾತ್ರವಹಿಸುವ ಮೂಲಕ ಸಹಕಾರ ಹೆಚ್ಚಳಕ್ಕೆ ಭಾರತ ಬದ್ಧವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ

ರಷ್ಯಾ ಚೀನಾ ಕಜಕಿಸ್ತಾನ ಕಿರ್ಗಿಸ್ತಾನ್ ತಜಕಿಸ್ತಾನ್ ಮತ್ತು ಉಜ್ಜೇಕಿಸ್ತಾನ್ ಪ್ರಧಾನಮಂತ್ರಿಗಳು ಶಾಂಘೈ ಸಹಕಾರ ಸಂಘಟನೆಯ ಪ್ರತಿನಿಧಿಗಳು ಸಭೆಯಲ್ಲಿ ಪಾರ್ಗೊಂಡಿದ್ದರು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಸಂಯುಕ್ತ ಅರಬ್ ಒಕ್ಕೂಟದ ಪ್ರಧಾನಮಂತ್ರಿ ಮೊಹಮ್ಮದ್ ಬಿನ್ ರಷೀದ್ ಅಲ್ ಮಕ್ಟಾಮ್ ಅವರೊಂದಿಗೆ ಮಾತುಕತೆ ನಡೆಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಪ್ರತ್ರವನ್ನು ಹಸ್ತಾಂತರಿಸಿದರು ಮಾತುಕತೆಯಲ್ಲಿ ಇಬ್ಬರೂ ನಾಯಕರು ಕೋವಿಡ್ ನಂತರದಲ್ಲಿ ಆರ್ಥಿಕ ಸಹಕಾರ ಸಂಬಂಧಿತ ವಿಷಯಗಳಲ್ಲಿ ಭಾರತದ ಪಾತ್ರದ ಬಗ್ಗೆ ಚರ್ಚಿಸಿದರು

ಅಮೃತಸರ್ನ ಸ್ವರ್ಣಮಂದಿರ ಸೇರಿದಂತೆ ದೇಶ ವಿದೇಶಗಳಲ್ಲಿರುವ ಗುರುದ್ವಾರಗಳನ್ನು ಅಲಂಕರಿಸಲಾಗಿದೆ ಸಿಖ್ ಸಮುದಾಯಕ್ಕೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಶುಭ ಹಾರೈಸಿದ್ದಾರೆ ಗುರುನಾನಕ್ ದೇವ್ ಅವರ ಜೀವನ ಮತ್ತು ಭೋಧನೆಗಳು ಪ್ರೇರಣಾದಾಯಕ ಒಗ್ಗಟ್ಟು ಸೌಹಾರ್ದತೆ ಭಾತೃತ್ವ ಮತ್ತು ಸೇವಾ ಮನೋಭಾವದ ಹಾದಿಯನ್ನು ಅವರು ಹಾಕಿಕೊಟ್ಟದ್ದರು ಎಂದು ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ವೆಂಕಯ್ಯನಾಯ್ನು ತಮ್ಮ ಸಂದೇಶದಲ್ಲಿ ಸಿಖ್ ಧರ್ಮಗುರು ಗುರುನಾನಕ್ ದೇವ್ಜಿ ಅವರ ಉದಾತ್ತ ಜೀವನ ಸತ್ಯ ಸಹಾನುಭೂತಿ ಮತ್ತು ಸದಾಚಾರದ ಧ್ಯೋತಕವಾಗಿದೆ ಅವರ ಬೋಧನೆಗಳು ಸಹಾನುಭೂತಿ ನವುತೆಯ ಮಾರ್ಗವನ್ನು ಅನುಸರಿಸಲು ಪ್ರೇರಕ ಜಾತಿ ಅಥವಾ ಧರ್ಮವನ್ನು ಲೆಕ್ಕಿಸದೆ ಮನುಕುಲದ ಬಗ್ಗೆ ಗೌರವವನ್ನು ತೋರಿಸಲು ಪ್ರೇರಣೆ ನೀಡುತ್ತದೆ ಎಂದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಸಂದರ್ಭವಾಗಿ ಶುಭಾಶಯ ಕೋರಿದ್ದಾರೆ ಗುರುನಾನಕ್ ದೇವ್ ಅವರ ಚಿಂತನೆಗಳು ಸಮಾಜ ಸೇವೆಗೆ ಜನರನ್ನು ನಿರಂತರವಾಗಿ ಪ್ರೇರೇಪಿಸುತ್ತಿದ್ದು ಅತ್ಯುತ್ತಮ ಜಗತ್ತನ್ನು ಖಾತರಿಗೊಳಿಸುವ ನಿಟ್ಟನಲ್ಲಿ ಕಾರ್ಯ ಪ್ರವೃತ್ತವಾಗಿವೆ ಎಂದು ಟ್ವೀಟ್ನಲ್ಲಿ ಅವರು ತಿಳಿಸಿದ್ದಾರೆ ಪಂಜಾಬ್ ಹರಿಯಾಣ ಹಾಗೂ ಚಂಡೀಗಢದಲ್ಲಿ ಗುರುನಾನಕ್ ಜಯಂತಿಯನ್ನು ತ್ರದ್ದಾ ಭಕ್ತಿಯಿಂದ ಆಚರಿಸಲಾಯಿತು ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ ಅಮ್ನತಸರ್ನ ಐತಿಹಾಸಿಕ ಗುರುದ್ನಾರದಲ್ಲಿ ವಿಶೇಷ ಕಾರ್ಯಕ್ರಮಗಳು ಬೆಳಗ್ಗೆಯಿಂದಲೇ ನಡೆದಿದ್ಲು ಸಾವಿರಾರು ಭಕ್ತರು ಸರದಿಯಲ್ಲಿ ನಿಂತು ದರ್ಶನ ಪಡೆದರು ಗುರುಪೂರ್ಣಿಮಾ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಸಿಖ್ ಸಮುದಾಯ ವಿಶೇಷ ಬಾಂಧವ್ಲ ಕುರಿತ ಪುಸ್ತಕವನ್ನು ನವದೆಹಲಿಯಲ್ಲಿಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚವ ಪ್ರಕಾಶ್ ಜಾವಡೇಕರ್ ಅವರ ಸಮ್ಮಖದಲ್ಲಿ ಕೇಂದ್ರ ನಗರಾಭಿವೃದ್ದಿ ಸಚಿವ ಹರ್ದೀಪ್ ಸಿಂಗ್ ಪುರಿ ಬಿಡುಗಡೆ ಮಾಡಿದರು ಇಂಗ್ಲಿಷ್ ಹಿಂದಿ ಮತ್ತು ಪಂಜಾಬಿ ಭಾಷೆಯಲ್ಲಿ ಈ ಪುಸ್ಗಕವಿದ್ದು